ಬಾಲಾಕೋಟ್ನಲ್ಲಿದ್ದ ಜೈಷೆ ಮುಪಮ್ಮದ್ ಉಗ್ರರ ಶಿಬಿರದ ಮೇಲಿನ ವೈಮಾನಿಕ ದಾಳಿಯಿಂದ ಉದ್ಲೇಶಿತ ಗುರಿ ಸಾಧನೆಯಾಗಿದೆ ಎಂದು ಭಾರತ ಸರ್ಕಾರದ ಮನರುಚ್ಚಾರ

ಜಮ್ನು ಮತ್ತು ಕಾಶ್ವೀರದಲ್ಲಿ ಶಂಕಿತ ಭಯೋತ್ಪಾದಕರಿಂದ ಅಪಪರಣಕ್ಷೀಡಾಗಿದ್ದ ಯೋಧ ಬಿಡುಗಡೆ

ದೆಪಲಿಯಲ್ಲಿಂದು ಸುದ್ಲಿಗೋಷ್ಟಿಯಲ್ಲಿ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಪಾಕಿಸ್ತಾನ ತನ್ನ ನೆಲದಲ್ಲಿ ನಡೆಯುತ್ತಿರುವ ಭಯೋತ್ತಾದಕರ ಚಟುವಟಿಕೆಗಳ ವಿರುದ್ಲ ತ್ರಮ ಕೆಗೊಳ್ಳಲು ಮುಂದಾಗದ ಹಿನ್ನೆಲೆಯಲ್ಲಿ ಬಾಲಾಕೋಟ್ ಕಾರ್ಯಾಚರಣೆ ಅನಿವಾರ್ಯವಾಗಿತ್ತು

ದೇಶದ ಸುರಕ್ಷತೆಗೆ ಭದ್ರತಾ ಪಡೆಗಳು ಬದ್ಧವಾಗಿವೆ ಗಡಿಯಾಚೆಗಿನ ಭಯೋತಾದನೆಗೆ ಕುಮ್ಮಕ್ಕೂ ನೀಡುವುದನ್ನು ಪಾಕಿಸ್ತಾನ ನಿಲ್ಲಿಸಬೇಕು ಮತ್ತು ಭಯೋತ್ಪಾದಕರ ವಿರುದ್ಗ ವಿಶ್ವಾಸಾರ್ಹ ಮತ್ತು ಸಮರ್ಥನೀಯ ಕ್ರಮಕ್ಕೆಗೊಳ್ಳಬೇಕು ಎನ್ನುವುದು ಭಾರತದ ಆಗ್ರಹವಾಗಿದೆ ಎಂದು ಅವರು ಹೇಳಿದರು

ಕಾನ್ಪುರದಲ್ಲಿ ನಿನ್ನೆ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು ಲಕ್ನೋದಲ್ಲಿ ಇತ್ತೀಚೆಗೆ ಕಾಶ್ಮೀರದ ಇಬ್ಬರು ವ್ಯಾಪಾರಸ್ಥರ ಮೇಲೆ ನಡೆದ ಪಲ್ಲೆ ಪ್ರಕರಣವನ್ನು ಖಂಡಿಸಿದರು ದೇಶದಲ್ಲಿ ಏಕತೆಯ ವಾತಾವರಣವನ್ನು ಕಾಪಾಡಿಕೊಳ್ಳುವುದು ಅತಿ ಮುಖ್ಯವಾಗಿದೆ ಎಂದರು

ಬಳಿಕ ಫಾಜಿಯಾಬಾದ್ನಲ್ಲಿ ಮಾತನಾಡಿದ ನರೇಂದ್ರ ಮೋದಿ ಪಾಕಿಸ್ತಾನದ ಬಾಲಾಕೋಟ್ನ ಜೈಷ್ ಎ ಮೊಪಮ್ಮದ್ ಭಯೋತ್ಪಾದನಾ ಶಿಬಿರದ ಮೇಲೆ ಭಾರತೀಯ ವಾಯುಪಡೆಗಳು ನಡೆಸಿದ ವಾಯುದಾಳಿ ಕುರಿತಂತೆ ಪ್ರತಿಪಕ್ಷಗಳು ಸಾಕ್ಷ್ಮ ಕೋರುತ್ತಿರುವುದನ್ನು ತರಾಟೆಗೆ ತೆಗೆದುಕೊಂಡರು ಪಾಕಿಸ್ತಾನ ಮೊದಲಿಗೆ ಭಾರತ ನಡೆಸಿದ ವಾಯುದಾಳಿ ಬಗ್ಗೆ ಟ್ವೀಟ್ ಮಾಡಿದೆ ಅಂತಪದರಲ್ಲಿ ಕೆಲವರು ಸಾಕ್ಷ್ಯಗಳನ್ನು ಕೇಳುತ್ತಿದ್ದಾರೆ ಎಂದು ಹೇಳಿದ ಪ್ರಧಾನ ಮಂತ್ರಿ ವಾಯುದಾಳಿಯ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದರಿಂದ ಪಾಕಿಸ್ತಾನವನ್ನು ಸಂತೋಷಪಡಿಸಿದಂತಾಗಿದೆ ಈ ಹಿಂದೆ ಮುಂಬೈ ಮೇಲೆ ನಡೆದ ಭಯೋತ್ಪಾದನ ದಾಳಿಗೆ ಸಂಬಂಧಿಸಿದಂತೆ ಪಾಕಿಸ್ತಾನದ ವಿರುದ್ಧ ಹಿಂದಿನ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಲಿಲ್ಲ ಎಂದು ಟೀಕಿಸಿದರು ದೇಶದಲ್ಲಿ ವಕೀಲರಿಗೆ ವಿಮೆ ಸೌಲಭ್ಯ ಒದಗಿಸಲು ಮತ್ತು ಅದರ ಅನುಷ್ಠಾನಕ್ಕೆ ವಿಧಾನಗಳನ್ನು ರೂಪಿಸಲು ಸೂಕ್ತವಾದ ಮತ್ತು ರಚನಾತ್ಮಕ ಯೋಜನೆಗೆ ಸಂಬಂಧಿಸಿದ ಅಂಶಗಳ ಪರಾಮರ್ಶೆಗೆ ಸರಕಾರ ಸಮಿತಿಯೊಂದನ್ನು ರಚಿಸಿದೆ ಕೇಂದ್ರ ಕಾನೂನು ಸಚಿವ ರವಿಶಂಕರ ಪ್ರಸಾದ್ ಅವರು ಕಾನೂನು ವ್ಕವಹಾರಗಳ ಕಾರ್ಯದರ್ಶಿ ಅಧ್ವಕ್ಷತೆಯಲ್ಲಿ ಐವರು ಸದಸ್ಕರ ಈ ಸಮಿತಿಯನ್ನು ರಚಿಸಿದ್ದಾರೆ

ದೇಶಾದ್ಯಂತ ಇರುವ ವಕೀಲರ ಕಲ್ಕಾಣಕ್ಕಾಗಿ ಸಮಗ್ರ ವಿಮೆ ಯೋಜನೆ ಕುರಿತಂತೆ ಶಿಫಾರಸು ಮಾಡಲಿದೆ ಅಂತಾರಾಷ್ಟೀಯ ಸಮುದಾಯ ಭಯೋತ್ಪಾದನಾ ಗುಂಪುಗಳು ಮತ್ತು ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ತೊಡಗಿದವರ ವಿರುದ್ಧ ನಿರ್ದಾಕ್ಷಿಣ್ಯ ತ್ರಮ ಕೈಗೊಳ್ಳುಬೇಕೆಂದು ಭಾರತ ಕರೆ ನೀಡಿದೆ ಕೋಸ್ಟಾರಿಕಾದ ಸ್ಥಾನ್ಜೋಷ್ನಲ್ಲಿ ನಿನ್ನೆ ಅಲ್ಲಿನ ಅಧ್ಯಕ್ಷ ಕಾರ್ಲೋಸ್ ಅಲ್ವಾರಡೋ ಕ್ಷೇಸಡ ಮತ್ತು ಉಪರಾಷ್ಟವತಿ ಎಂ ವೆಂಕಯ್ಕನಾಯ್ಡು ನಡುವೆ ನಡೆದ ನಿಯೋಗ ಮಟ್ಟದ ಮಾತುಕತೆ ವೇಳೆ ಈ ವಿಚಾರ ಪ್ರಸ್ತಾಪವಾಯಿತು

ವೆಂಕಯ್ದನಾಯ್ಡು ಮಲ್ವಾಮ ಭಯೋತ್ಪಾದನಾ ದಾಳಿ ಮತ್ತೊಮ್ಮ ಭಯೋತ್ಪಾದನೆ ವಿರುದ್ಧದ ಸಾಮೂಹಿಕ ಪ್ರತಿಕ್ರಿಯೆಯ ಅಗತ್ತವನ್ನು ಒತ್ತಿ ಹೇಳಿದೆ ಎಂದು ಹೇಳಿಕೆ ನೀಡಿದರು ಭಯೋತ್ಪಾದನೆ ಮತ್ತು ಆದರ ವಿರುದ್ಧ ಏಕದನಿಯ ಹೋರಾಟದ ಬಗ್ಗೆ ಕೋಸ್ಟಾರಿಕಾ ಅಧ್ವಕ್ಷರ ಜತೆಗಿನ ಮಾತುಕತೆ ವೇಳೆ ವಿವರವಾಗಿ ಚರ್ಚಿಸಲಾಗಿದೆ ಎಂದು ಉಪರಾಷ್ಟಪತಿ ತಿಳಿಸಿದ್ದಾರೆ ಭಾರತ ಜಪಾನ್ ಬಾಪ್ಕಾಕಾಶ ಮಾತುಕತೆ ಕಾರ್ಯಕ್ರಮ ನಿನ್ನೆ ದೆಪಲಿಯಲ್ಲಿ ಉದ್ಘಾಟನೆಗೊಂಡಿದೆ

ಬಾಹ್ಯಾಕಾಶ ನೀತಿಗಳಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳಲು ಕಾರ್ಯತ್ರಮದಲ್ಲಿ ಅವಕಾಶ ದೊರೆತಿದೆ

ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಪಣಕಾಸು ಸಚಿವ ಅರುಣ್ ಜೇಟ್ಲಿ ವಿಡಿಯೋ ಕಾನ್ಫರನ್ಲಿಂಗ್ ಮೂಲಕ ಜೈಮರ್ ವರ್ತುಲ ರಸ್ತೆಯನ್ನು ಉದ್ಘಾಟಿಸಿದರು

ಉತ್ತರ ಪ್ರದೇಶದ ಗ್ರೇಟರ್ ನೊಯ್ಡಾದಲ್ಲಿ ಇರುವ ಪಂಡಿತ್ ದೀನ್ ದಯಾಳ್ ಉಪಾಧ್ವಾಯ ಪಾಚ್ಠವಸ್ತು ಸಂಸ್ಥೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರು ಇಂದು ಪಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ ಸಂಸ್ಥೆಯ ಲೋಕಾರ್ಪಣೆ ಫಲಕದ ಅನಾವರಣ ಪಂಡಿತ್ ದೀನ ದಯಾಳು ಉಪಾಧ್ಯಾಯ ಅವರ ಮತ್ತಳಿಯ ಅನಾವರಣವನ್ನು ಪ್ರಧಾನಮಂತ್ರಿ ಅವರು ನೆರವೇರಿಸಲಿರುವುದಾಗಿ ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ ದೆಹಲಿ ಮೆಟ್ರೋ ಸೇವೆಯ ನೊಯ್ಡಾ ಸಿಟಿ ಸೆಂಟರ್ ನೊಯ್ಡಾ ಎಲೆಕ್ಟಾನಿಕ್ ಸಿಟಿ ಮಾರ್ಗವನ್ನು ಪ್ರಧಾನಮಂತ್ರಿಗಳು ಉದ್ಘಾಟಿಸಲಿದ್ದಾರೆ

ಈ ವೈಕಿ ಉತ್ತರ ಪ್ರದೇಶದ ಬುಲಂದ್ಶಹರ್ ಜಿಲ್ಲೆಯ ಖುರ್ಜಾದಲ್ಲಿ ಒಂದು ಹಾಗೂ ಬಿಹಾರದ ಬಕ್ಸರ್ನಲ್ಲಿ ಮತ್ತೊಂದು ಘಟಕ ಬರಲಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಕ್ಷದ ಅಧ್ವಕ್ಷ ಅಮಿತ್ ಶಾ ಪಾಗೂ ಮಂಡಳಿಯ ಇತರ ಸದಸ್ಕರು ಉಪಸ್ಥಿತರಿದ್ದರು

ಆಲ್ ಜಾರ್ಖಂಡ್ ಸ್ಟೂಡೆಂಟ್ ಯೂನಿಯನ್ ಒಂದು ಕ್ಷೇತ್ರದಲ್ಲಿ ಸ್ಪರ್ಧಿಸಲಿದೆ ರಾಜ್ಯದಲ್ಲಿ ಈ ಒಕ್ಕೂಟವು ಬಿಜೆಪಿ ನೇತೃತ್ವದ ಸರ್ಕಾರದಲ್ಲಿ ಪಾಲುದಾರಿಕೆ ಹೊಂದಿದೆ ಎಂದು ತಿಳಿಸಿದರು

ಎಲೆಗಾರ್ ಪರಿಷದ್ ಭೀಮಾ ಕೋರೇಗಾಂವ್ ಪ್ರಕರಣದಲ್ಲಿ ತಮ್ಮ ಬಂಧನ ತ್ರಮವನ್ನು ಪ್ರತ್ನಿಸಿರುವ ಸಾಮಾಜಿಕ ಕಾರ್ಯಕರ್ತ ವರ್ನನ್ ಗೊಂಜಾಲ್ವಿಸ್ ಅವರ ಮೇಲ್ಮನವಿಯ ಬಗ್ಗೆ ಮಹಾರಾಷ್ಟ ಸರ್ಕಾರ ಪ್ರತಿಕ್ರಿಯೆ ನೀಡಬೇಕೆಂದು ಬಾಂಬೆ ಹೈಕೋರ್ಟ್ ಸೂಚಿಸಿದೆ

ಗೊಂಜಾಲ್ವಿಸ್ ತಮ್ಮನ್ನು ಬಂಧಿಸಿರುವುದು ಸರಿಯಲ್ಲ ತಮ್ಮ ಮತ್ತು ಇತರರ ವಿರುದ್ದ ಪ್ರಕರಣ ಸಂಬಂಧ ಆರೋಪ ಪಟ್ಟಿ ಸಲ್ಲಿಕೆಗೆ ಹೆಚ್ಚಿನ ಕಾಲಾವಕಾಶ ಕೋರಿರುವ ಪ್ರಕ್ರಿಯೆ ಇನ್ನೂ ಮುಗಿದಿಲ್ಲ ಎಂದು ತಮ್ಮ ಅರ್ಜಿಯಲ್ಲಿ ವಾದಿಸಿದ್ದಾರೆ

ಪಾಕಿಸ್ತಾನ ಮೂಲದ ಜೈಷ ಮುಪಮ್ಮದ್ ಮುಖ್ಯಸ್ಥ ಮಸೂದ್ ಅಜರ್ನನ್ನು ಜಾಗತಿಕ ಭಯೋತ್ವಾದಕ ಎಂದು ಘೋಷಿಸುವ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯದ ಮೇಲೆ ವಿಟೋ ಚಲಾಯಿಸುವುದನ್ನು ಹಿಂಪಡೆಯಬೇಕು ಎಂದು ಅವರು ಚೀನಾವನ್ನು ಒತ್ತಾಯಿಸಿದ್ದಾರೆ